ಇರಾನ್ನಿಂದ ಭಾರತೀಯರನ್ನು ಕರೆತರುತ್ತಿರುವ ಏರ್ ಇಂಡಿಯಾ ವಿಮಾನ ಇಂದು ಮಧ್ಯಾಪ್ನ ರಾಜಸ್ವಾನದ

ರಾಷ್ಟೀಯ ಜನಸಂಖ್ಯೆ ನೋಂದಣಿಯ ವೇಳೆ ಯಾವ ವ್ಯಕ್ತಿಯನ್ನೂ ಸಂದೇಹಾಸ್ವದ ಎಂದು ದಾಖಲಿಸುವುದಿಲ್ಲ

ಸೋಂಕಿನಿಂದ ದೂರವಿರಲು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವಶ್ಯವಾಗಿ ಪಾಲಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಲಹೆ ಮಾಡಿದ್ದಾರೆ ಸರ್ಕಾರ ವೈರಾಣು ಸೋಂಕಿನಿಂದ ದೇಶದಲ್ಲಿ ಎದುರಾಗಿರುವ ಪರಿಸ್ಹಿತಿಯನ್ನು ನಿರಂತರ ಗಮನಿಸುತ್ತಿದೆ ಎಂದು ಅವರು ಭರವಸೆ ನೀಡಿದ್ದಾರೆ ಕೇಂದ್ರ ಸಚಿವರ ವಿದೇಶ ಪ್ರಯಾಣಗಳನ್ನು ಸದ್ಯಕ್ಷೆ ನಿಲ್ಲಿಸಲಾಗುವುದು ದೇಶದ ಸಾರ್ವಜನಿಕರು ಕೂಡ ತೀರಾ ಅಗತ್ಯವಿಲ್ಲದಿದ್ದಲ್ಲಿ ವಿದೇಶ ಪ್ರಯಾಣಗಳನ್ನು ಮುಂದೂಡಬೇಕು ಎಂದು ಅವರು ಕರೆ ನೀಡಿದ್ದಾರೆ ಹೆಚ್ಚಿನ ಜನರು ಒಂದೆಡೆ ಸೇರುವುದನ್ನು ತಪ್ಪಿಸುವ ಮೂಲಕ ಸೋಂಕಿನ ವಿರುದ್ದ ಪ್ರತಿಯೊಬ್ಲರ ಸುರಕ್ಷತೆಯನ್ನು ಖಾತರಿ ಪಡಿಸಿಕೊಳ್ಬಹುದು ಮತ್ತು ಸೋಂಕು ಪರಡುತ್ತಿರುವ ವೇಗಕ್ಕೆ ಕಡಿವಾಣ ಹಾಕಬಹುದು ಎಂದು ಅವರು ತಿಳಿಸಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎಲ್ಲಾ ಸಚಿವಾಲಯಗಳು ಅಗತ್ಯ ಕ್ರಮಗಳನ್ನು ಕೈಗೊಂಡಿವೆ ವೀಸಾಗಳನ್ನು ತಾತ್ಕಲಿಕವಾಗಿ ರದ್ದುಪಡಿಸಿರುವುದರಿಂದ ಹಿಡಿದು ಆರೋಗ್ಯ ವಲಯದಲ್ಲಿ ತುರ್ತು ಸಿದ್ದತೆಗಳನ್ನು ಮಾಡಿಕೊಳ್ಳುವವರೆಗೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದ್ದಾರೆ

ಭೂತಾನ್ ಇರಾನ್ ಮತ್ತು ಮಾಲ್ವೀವ್ಸ್ ದೇಶಗಳಿಂದ ಕೊರೋನಾ ಸೋಂಕು ನಿರ್ವಹಣೆಗೆ ನೆರವಾಗುವಂತೆ ಮನವಿ ಮಾಡಲಾಗಿದೆ ಭಾರತ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಿದೆ ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ಕುಮಾರ್ ತಿಳಿಸಿದ್ದಾರೆ ಈ ಮೊದಲು ಇಂತಹ ಮನವಿಯನ್ನು ಚೀನಾ ಸರ್ಕಾರದಿಂದ ಸ್ವೀಕರಿಸಲಾಗಿತ್ತು ಮತ್ತು ಅಗತ್ತ ನೆರವನ್ನು ಆ ದೇಶಕ್ಕೆ ರವಾನಿಸಲಾಗಿತ್ತು ಎಂದು ಅವರು ಹೇಳಿದ್ದಾರೆ ಎಲ್ಲಾ ದೇಶಗಳು ಸೋಂಕು ನಿಯಂತ್ರಣದ ಕ್ರಮಗಳನ್ನು ಕಟ್ಪುನಿಟ್ಲಾಗಿ ಮತ್ತು ತುರ್ತಾಗಿ ಜಾರಿಗೆ ತಂದಲ್ಲಿ ಕೊರೋನಾ ಸೋಂಕು ಒಂದು ನಿಯಂತ್ರಿಸಲು ಸಾಧ್ಯವಿರುವ ಜಾಗತಿಕ ಪಿಡುಗಾಗಿದೆ ಎಂದು ವಿಶ್ವ ಆರೋಗ್ಯ ಸಂಸ್ವೆ ಅಧಿಕೃತವಾಗಿ ಘೋಷಿಸಿದೆ

ಕೊರೋನಾ ಸೋಂಕಿನಿಂದ ಆತ ಮೃತಪಟ್ಟರುವುದು ಖಚಿತಪಟ್ಟದೆ ಮೃತರ ಅಂತ್ಯ ಕ್ರಿಯೆಯ ವೇಳೆ ಸೂಕ್ತ ವ್ಯದ್ಯಕೀಯ ಮುನ್ನೆಚ್ಚರಿಕೆಯನ್ನು ಪಾಲಿಸಲಾಗಿದೆ

ಕಲಬುರಗಿ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆ ಕಟ್ಲುನಿಟ್ಲನ ನಿಗಾ ಇರಿಸಿದೆ

ತ್ರೀರಾಮುಲು ಮಾಹಿತಿ ನೀಡಿದ್ದಾರೆ ವಿಧಾನಸಭೆ ಕಲಾಪದ ವೇಳೆ ಮಾತನಾಡಿದ ಅವರು ಕೊರೋನಾ ಸೋಂಕು ಪರಡದಂತೆ ರಾಜ್ಯದಲ್ಲಿ ಸೂಕ್ತ ಮನ್ನೆಚ್ಚರಿಕೆ ವಹಿಸಲಾಗಿದೆ ರಾಜ್ಯದ ಎಲ್ಲೆಡೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸೋಂಕಿನ ಲಕ್ಷಣಗಳು ಪತ್ತೆಯಾದಲ್ಲಿ ತಕ್ಷಣ ಸೂಚಿತ ವೈದ್ಯಕೀಯ ಎಚ್ಯರಿಕೆ ವಹಿಸುತ್ತಿದ್ದಾರೆ ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊರೋನಾ ಶಂಕತ ಪ್ರಕರಣಗಳ ನಿರ್ವಹಣೆಗಾಗಿ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ ರಾಜ್ಯದ ಎಲ್ಲಾ ವಿಮಾನ ನಿಲ್ದಾಣಗಳು ಮತ್ತು ಬಂದರಿನಲ್ಲಿ ಪ್ರಯಾಣಿಕರ ಕಡ್ಡಾಯ ವ್ಯದ್ಯಕೀಯ ತಪಾಸಣೆಯನ್ನು ಚುರುಕುಗೊಳಿಸಲಾಗಿದೆ ರಾಜ್ಯ ಸರ್ಕಾರದ ಈ ಎಲ್ಲಾ ಕ್ರಮಗಳಿಗೆ ಕೇಂದ್ರ ಸರ್ಕಾರದಿಂದ ಸೂಕ್ತ ಬೆಂಬಲ ವ್ಯಕ್ತವಾಗುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ

ಜೋಧಪುರ್ ಝಾಂಸಿ ಗೋರಖ್ಪುರ್ ಕೊಲ್ಲತ್ತಾ ಜೈಸಾಲ್ಲೇರ್ ಚೆನ್ನೈ ಮತ್ತು ದಿಯೊಲಾಲಿಯಲ್ಲಿ ಈ ನಿಗಾ ಕೇಂದ್ರಗಳನ್ನು ಆರಂಭಿಸಲಾಗಿದೆ ಕೊರೊನಾ ಸೋಂಕು ಪೀಡಿತ ಇರಾನ್ನಲ್ಲಿರುವ ಭಾರತೀಯರನ್ನು ಇಂದು ತವರಿಗೆ ಕರೆತರಲಾಗುವುದು

ಈ ವಿಮಾನ ಇಂದು ಮಧ್ಯಾಹ್ನ ಆಗಮಿಸುವ ನಿರೀಕ್ಷೆಯಿದೆ ಇರಾನ್ನಿಂದ ಪ್ರಯಾಣ ಆರಂಭಿಸುವ ಮುನ್ನ ಈ ಎಲ್ಲಾ ಪ್ರಯಾಣಿಕರನ್ನು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದ್ದು ಇವರಿಗೆ ಸೋಂಕು ತಗುಲಿಲ್ಲ

ಇರಾನ್ನಲ್ಲಿ ಇನ್ನೂ ಉಳಿದಿರುವ ಭಾರತೀಯರ ಮತ್ತೊಂದು ತಂಡವನ್ನು ಭಾನುವಾರ ಕರೆತರಲಾಗುತ್ತದೆ ಅವರನ್ನೂ ಸಹ ನೇರವಾಗಿ ಜೈಸಲ್ಲೇರ್ ಸೇನಾ ನೆಲೆಗೆ ಕರೆತರಲಾಗುತ್ತದೆ

ಎನ್ಪಿಆರ್ ಕುರಿತಂತೆ ಜನಸಾಮಾನ್ಯರು ಆತಂಕ ಪಡಬೇಕಾದ ಅಗತ್ಯವಿಲ್ಲ ಲಭ್ಯವಿಲ್ಲದ ಯಾವುದೇ ಮಾಹಿತಿಯನ್ನು ಒದಗಿಸುವುದು ಕಡ್ಡಾಯವಲ್ಲ ಎಂದು ಅವರು ಒತ್ತಿ ಹೇಳಿದರು ದೆಹಲಿಯಲ್ಲಿ ಇತ್ತೀಚಿನ ಕಾನೂನು ಸುವ್ಲವಸ್ಥೆ ಕುರಿತಂತೆ ರಾಜ್ಯಸಭೆಯಲ್ಲಿ ನಡೆದ ಚರ್ಚೆಯ ನಂತರ ಪ್ರತಿಕ್ರಿಯಿಸಿದ ಸಚಿವರು ಈ ಸ್ವಷ್ಷನೆಯನ್ನು ನೀಡಿದರು

ಇದು ದೇಶದ ವಾಸ್ತವಿಕ ನಾಗರಿಕರ ನೋಂದಣಿ ಪ್ರಕ್ರಿಯೆಯಾಗಿದೆ

ದೆಹಲಿ ಹಿಂಸಾಚಾರಕ್ಕೆ ಕುಮ್ಮಕ್ಕು ನೀಡಿದವರನ್ನು ಮತ್ತು ಹಿಂಸಾಚಾರದಲ್ಲಿ ಶಾಮೀಲಾದವರನ್ನು ಯಾವುದೇ ಕಾರಣಕ್ಕೂ ನುಣುಚಿಕೊಳ್ಳಲು ಬಿಡುವುದಿಲ್ಲ ಎಂದು ಅಮಿತ್ ಷಾ ಹೇಳಿದರು ಕೊರೋನಾ ವೈರಾಣು ಸೋಂಕಿನಿಂದ ಸ್ವಯಂ ರಕ್ಷಣೆಗಾಗಿ ಸಾರ್ವಜನಿಕರು ಸರಳ ರಕ್ಷಣಾತ್ತಕ ಕ್ರಮಗಳನ್ನು ಅನುಸರಿಸಬೇಕು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಸಚಿವಾಲಯ ನಿರ್ದೇತಿಸಿದೆ ಪ್ರಮುಖವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಒಂದೆಡೆ ಸೇರುವುದನ್ನು ನಿಲ್ಲಿಸಬೇಕು ಕೆಮ್ಮು ಅಥವಾ ಜ್ವರವಿದ್ದಲ್ಲಿ ಬೇರೆಯವರಿಂದ ದೂರವಿರಬೇಕು ಕೈಗಳನ್ನು ಸ್ವಚ್ಛಗೊಳಿಸದೆ ಕಣ್ಣು ಮೂಗು ಬಾಯಿ ಮುಟ್ಟಕೊಳ್ಳಬಾರದು ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳಬಾರದು ಸಾಬೂನು ಮತ್ತು ನೀರು ಅಥವಾ ಮದ್ಯಸಾರಯುಕ್ತ ಕೈಶುಚಿಗೊಳಿಸುವ ದ್ರಾವಣವನ್ನು ಚೆನ್ನಾಗಿ ಉಜ್ಜಿಕೊಂಡು ಹಲವು ಬಾರಿ ಕೈ ತೊಳೆಯುವುದನ್ನು ಮರೆಯಬಾರದು ಸೀನುವಾಗ ಮತ್ತು ಕೆಮ್ನುವಾಗ ಮೂಗು ಮತ್ತು ಬಾಯಿಯನ್ನು ಕರವಸ್ತದಿಂದ ಅವಶ್ಯವಾಗಿ ಮುಟ್ಲಕೊಳ್ಳಬೇಕು ಒಮ್ನೆ ಬಳಸಿದ ಟೆಷ್ನೂ ಕಾಗದವನ್ನು ತಕ್ಷಣ ಮುಚ್ಲಳವಿರುವ ಕಸದ ಬುಟ್ಟಿಗೆ ಬಿಸಾಡಬೇಕು ಜ್ಲರ ಉಸಿರಾಟದಲ್ಲಿ ತೊಂದರೆ ಮತ್ತು ಕೆಮ್ನು ಕಂಡು ಬಂದಲ್ಲಿ ತಡಮಾಡದೆ ವೈದ್ದರನ್ನು ಸಂಪರ್ಕಿಸಬೇಕು ವೈದ್ಯರನ್ನು ಭೇಟಿಯಾಗುವಾಗ ಮಾಸ್ಕ್ ಅಥವಾ ಬಟ್ಟೆಯಿಂದ ಅವಶ್ಯವಾಗಿ ಮೂಗು ಮತ್ತು ಬಾಯಿಯನ್ನು ಮುಚ್ಚಿಕೊಳ್ಳಬೇಕು

ಕೊರೊನಾ ವೈರಾಣು ಸೋಂಕು ಕುರಿತಂತೆ ಸಾರ್ವಜನಿಕರು ಯಾವುದೇ ಮಾಹಿತಿ ಪಡೆಯಬಹುದು ಕೊರೊನಾ ಸೋಂಕು ಉಲ್ಲಣಿಸುತ್ತಿರುವ ಹಿನ್ನೆಲೆಯಲ್ಲಿ ಪಲವು ದೇಶಗಳು ತಮ್ನಲ್ಲಿ ಸೋಂಕು ನಿವಾರಣೆಗೆ ಅನುಸರಿಸುತ್ತಿರುವ ವಿಧಾನಗಳನ್ನು ಪರಸ್ವರ ವಿನಿಮಯ ಮಾಡಿಕೊಳ್ಳಲು ಒಂದು ತಂಡವನ್ನು ರಚಿಸಿಕೊಂಡಿವೆ ಅಮೆರಿಕ ನೇತೃತ್ವದ ಈ ಜಾಗತಿಕ ತಂಡಕ್ಕೆ ಭಾರತವೂ ಸಹ ಸೇರಿದೆ ಎಂದು ಶ್ವೇತಭವನ ತಿಳಿಸಿದೆ ಅಮರಿಕ ಭಾರತವಲ್ಲದೆ ಈ ತಂಡದಲ್ಲಿ ಯುಕೆ ಆಸ್ಟೇಲಿಯಾ ಬ್ರೆಜಿಲ್ ಕೆನಡಾ ಜರ್ಮನಿ ಇಟಲಿ ಜಪಾನ್ ನ್ಯೂಜಿಲೆಂಡ್ ಸಿಂಗಪುರ ಮತ್ತು ದಕ್ಷಿಣ ಕೊರಿಯಾ ದೇಶಗಳೂ ಸಹ ಸೇರಿವೆ